ರಾಜ್ಯಸಭೆಯಲ್ಲಿ ರಾಷ್ತಸತಿ ಭಾಷಣ ಕುರಿತು ವಂದನಾ ನಿರ್ಣಯದ ಚರ್ಚೆ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದ ಆಮ್ ಆದ್ಮಿ ಪಕ್ಷದ ಮೂವರು ಸಂಸದರು ಅಮಾನತು

ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಾಳೆ ಚೌರಿ ಚೌರ ಶತಮಾನೋತ್ಸವ ಸಮಾರಂಭ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆ

ಸೇನಾ ಆಡಳಿತ ಹೊಂದಿರುವ ಮ್ಯಾನ್ಮಾರ್ನಲ್ಲಿ ಸೇನಾ ಮುಖ್ಯಸ್ಥರ ನೇತೃತ್ವದ ಹೊಸ ಆದಳಿತ ಮಂಡಳಿ ಪ್ರಕಟ

ಭೌತಿಕ ಮತ್ತು ವರ್ಚುವಲ್ ಮೂಲಕ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಪಾಲ್ಗೊಂಡಿರುವ ಮಾಲ್ವೀವ್ಸ್ ಉಕ್ರೇನ್ ಈಕ್ವಟೋರಿಯಲ್ ಗಿನಿ ಇರಾನ್ ಕೊಮೊರೊಸ್ ಮತ್ತು ಮಡಗಾಸ್ಕರ್ನ ರಕ್ಷಣಾ ಮಂತ್ರಿಗಳಿಗೆ ರಕ್ಷಣಾ ಸಚಿವರು ಕ್ಷತಜ್ಞತೆ ಸಲ್ಲಿಸಿದರು ಮೂರು ದಿನಗಳ ಕಾಲ ನಡೆಯಲಿರುವ ಈ ಪ್ರದರ್ಶನದಲ್ಲಿ ಸುಖೋಯ್ ತೇಜಸ್ ಸೇರಿದಂತೆ ಹಲವು ಯುದ್ದ ವಿಮಾನಗಳು ತಮ್ಮ ಶಕ್ತಿ ಪ್ರದರ್ಶಿಸುತ್ತಿವೆ

ಭೌತಿಕವಾಗಿ ಹಾಜರಾಗಲು ಸಾಧ್ಯವಾಗದವರು ಆನ್ಲ್ಟೆನ್ ಮೂಲಕ ಚರ್ಚೆಗಳಲ್ಲಿ ಭಾಗವಹಿಸಲಿದ್ದಾರೆ

ಪ್ರದರ್ಶನವನ್ನು ಭೌತಿಕವಾಗಿ ಹಾಗೂ ವರ್ಚುವಲ್ ಮೂಲಕ ಆಯೋಜಿಸಲಾಗಿದೆ ವ್ಯವಹಾರಿಕ ಚಟುವಟಿಕೆಗಳನ್ನು ಕೂಡ ವರ್ಚುವಲ್ ರೂಪದಲ್ಲಿ ನಡೆಸಲು ಅವಕಾಶ ನೀಡಲಾಗಿದೆ

ರಕ್ಷಣಾ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಭಾರತ ವಿಪುಲ ಅವಕಾಶಗಳನ್ನು ಹೊಂದಿದ್ದು ಏರೋ ಇಂಡಿಯಾ ಪ್ರದರ್ಶನವು ಈ ವಲಯದಲ್ಲಿನ ಸಹಯೋಗಕ್ಕೆ ಅದ್ಭುತ ವೇದಿಕೆಯಾಗಿದೆ ಕೇಂದ ಸರ್ಕಾರ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದು ಇದು ಆತ್ಮ ನಿರ್ಭರ ಭಾರತದ ಕಲ್ಪನೆಗೆ ಉತ್ತೇಜನ ನೀಡುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ವೈಮಾನಿಕ ಪ್ರದರ್ಶನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಹಾಗೂ ರಾಜ್ಯದ ಹಲವು ಸಚಿವರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು

ರಾಜ್ಯಸಭಾದಲ್ಲಿಂದು ಪ್ರಶ್ನೋತ್ತರ ಅವಧಿಯನ್ನು ಕೈಬಿಟ್ಸು ರಾಷ್ಟಪತಿ ಅವರು ಜಂಟಿ ಸದನ ಉದ್ದೇಶಿಸಿ ಮಾಡಿದ ಭಾಷಣಕ್ಕೆ ವಂದನಾ ನಿರ್ಣಯ ಸಲ್ಲಿಸುವ ಕುರಿತಂತೆ ಚರ್ಚೆ ಕೈಗೆತ್ತಿಕೊಳ್ಳಲಾಗಿದೆ ರೈತರ ಪ್ರತಿಭಟನೆ ಹಿನ್ಸೆಲೆಯಲ್ಲಿ ಹಲವಾರು ವಿಚಾರಗಳನ್ನು ವಿವಿಧ ಪಕ್ಷಗಳ ಸದಸ್ಯರು ಪ್ರಸ್ತಾಪಿಸಿದ್ದು ಅವುಗಳನ್ನು ಚರ್ಚಿಸಲು ಹೆಚ್ಚಿನ ಸಮಯ ನಿಗದಿಪದಿಸಲು ಸದನ ಒಪ್ಪಿಗೆ ನೀಡಿದೆ

ಪ್ರತಿಪಕ್ಷಗಳ ನಾಯಕ ಗುಲಾಂ ನಬಿ ಅಜಾದ್ ಕೂಡ ರೈತರ ಸಮಸ್ಯೆಗಳ ಕುರಿತಂತೆ ಚರ್ಚಿಸಲು ಸಮಯ ಮೀಸಲಿಡುವ ಕುರಿತು ಒಪ್ಪಿಗೆ ಸೂಚಿಸಿದರು ರಾಜ್ಯಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿ ಉಂಟುಮಾದಿದ ಆಮ್ ಆದ್ಮಿ ಪಕ್ಷದ ಮೂವರನ್ನು ಅಮಾನತು ಮಾದಲಾಗಿದೆ ಪಕ್ಷದ ಸಂಸದರಾದ ಸಂಜಯ್ ಸಿಂಗ್ ಸುಶೀಲ್ ಗುಪ್ತ ಹಾಗೂ ಎನ್

ಗುಪ್ತ ಅಮಾನತು ಗೊಂಡಿದ್ದಾರೆ ರಾಷ್ಟಪತಿ ಭಾಷಣ ಕುರಿತ ವಂದನಾ ನಿರ್ಣಯ ಸಲ್ಲಿಕೆ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಯುತ್ತಿದ್ದಾಗ ಈ ಮೂವರು ಸಂಸದರು ಸದನದ ಸಭಾಪತಿ ಪೀಠದ ಮುಂದಿನ ಸ್ಥಳಕ್ಕೆ ಧಾವಿಸಿ ಕೃಷಿ ಕಾನೂನು ವಿರುದ್ದ ಫೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿ ಉಂಟುಮಾಡಿದರು ಸಭಾಪತಿಯವರು ಪದೇ ಪದೇ ಸೂಚನೆ ನೀಡಿದರೂ ತಮ್ಮ ಆಸನಗಳಿಗೆ ತೆರಳದೆ ಧರಣಿ ಮುಂದುವರಿಸಿದ ಹಿನ್ನೆಲೆಯಲ್ಲಿ ಸಭಾಪತಿಯವರು ಸದನವನ್ನು ಅಲ್ಪ ಕಾಲ ಮುಂದೂಡಿದರು ಸದನ ಮತ್ತೆ ಸಮಾವೇಶಗೊಂಡಾಗ ಮೂವರೂ ಸಂಸದರು ಸದನದಲ್ಲಿ ಧರಣಿ ಮುಂದುವರಿಸಿದನ್ನು ಕಂಡ ಸಭಾಪತಿ ಮೂವರನ್ನು ಅಮಾನತುಗೊಳಿಸಿ ಮಾರ್ಷಲ್ಗಳ ನೆರವಿನಿಂದ ಸದನದಿಂದ ಹೊರ ಹಾಕಿದರು

ನಡೆದಿರುವ ವಿಚಾರದ ಬಗ್ಗೆ ಭಾರತ ಕಠಿಣ ನಿಲುವು ಕ್ವೆಗೊಳ್ಳಲಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಅವರು ಇಂತಹ ಫಟನೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಎಐಎಡಿಎಂಕೆ ಸಂಸದ ತಂಬಿದೊರೈ ಮೀನುಗಾರರ ಹತ್ಯೆ ಕುರಿತಂತೆ ಸರ್ಕಾರದ ಉತ್ತರ ಕೋರಿದ್ದರು ಉತ್ತರಪ್ರದೇಶದ ಗೋರಖ್ ಪುರ್ನ ಚೌರಿ ಚೌರಾದಲ್ಲಿ ಚೌರಿ ಚೌರ ಶತಮಾನೋತ್ಸವ ಸಮಾರಂಭವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳಿ ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ

ಚೌರಿ ಚೌರ ಫೆಟನೆಯ ಶತಮಾನೋತ್ಸವ ಸಮಾರಂಭದ ಸ್ಮರಣಾರ್ಥ ಪ್ರಧಾನಮಂತ್ರಿ ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ ಈ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಲ್ಗೊಳ್ಳಲಿದ್ದಾರೆ

ರಾಜ್ಯದ ಎಲ್ಲಾ ಜಿಲ್ಲೆಗಳ ಹುತಾತ್ಮರ ಸಮಾಧಿ ಬಳಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ

ಈ ಮಂಡಳಿಗೆ ಸೇನಾ ಮುಖ್ಯಸ್ಥ ಜನರಲ್ ಮಿನ್ ಔಂಗ್ ಲ್ಯಾಂಗ್ ಅವರು ಮುಖ್ಯಸ್ಥರಾಗಿದ್ದಾರೆ

ಇದಕ್ಕೂ ಮುನ್ನ ನಿನ್ನೆ ಸರ್ಕಾರದ ಸಭೆಯಲ್ಲಿ ಮಾತನಾಡಿದ ಜನರಲ್ ಮಿನ್ ಔಂಗ್ ಚುನಾವಣೆ ವಿಚಾರಗಳು ಹಾಗೂ ಕೊರೊನಾ ತಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಚುನಾವಣೆಯಲ್ಲಿ ನಡೆದಿರುವ ಅಕ್ರಮಗಳನ್ನು ಸಂಪೂರ್ಣವಾಗಿ ಬಹಿರಂಗಗೊಳಿಸಲಾಗುವುದು ಎಂದರು ಈ ನಡುವೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿ ಮ್ಯಾನ್ಮಾರ್ನ ಬೆಳವಣಿಗೆಗಳ ಕುರಿತಂತೆ ಪ್ರತಿಕ್ರಿಯಿಸಿದ್ದು ಮ್ಯಾನ್ಮಾರ್ನಲ್ಲಿ ಪ್ರಜಾಪ್ರಭುತ್ವವನ್ನು ಬೆಂಬಲಿಸಲು ಸ್ಪಷ್ಟ ಸಂದೇಶವನ್ನು ಈ ಹೊಸ ಆದಳಿತ ಮಂಡಳಿ ಸದಸ್ಯರು ನೀಡಬೇಕೆಂದು ಸೂಚಿಸಿದೆ

ಮಹಾರಾಷ್ಟಕ್ಕೆ ಭೇಟಿ ನೀಡಲಿರುವ ಕೇಂದ್ರ ತಂಡದಲ್ಲಿ ರಾಷ್ಟೀಯ ರೋಗ ನಿಯಂತ್ರಣ ಹಾಗೂ ದೆಹಲಿಯ ಆರ್ ಎಂ ಎಲ್ ಆಸ್ಪತ್ರೆಯ ತಜ್ಞರು ಇರಲಿ ದ್ದಾರೆ ಕೇರಳಕ್ಕೆ ಭೇಟಿ ನೀಡುವ ತಂಡದಲ್ಲಿ ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ತಿರುವನಂತಪುರದ ಆರೋಗ್ಯ ಹಾಗೂ ಕುಟುಂಬ ಕೆಲ್ಯಾಣ ಪ್ರಾದೇಶಿಕ ಕಚೇರಿಯ ತಜ್ಞರು ಹಾಗೂ ದೆಹಲಿಯ ಲೇಡಿ ಹಾರ್ಡಿಂಗ್ ವೈದ್ಯಕೀಯ ಕಾಲೇಜಿನ ತಜ್ಞರು ಈ ತಂಡದಲ್ಲಿ ಇರಲಿದ್ದಾರೆ

ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ